ಇಂದು ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್

ದೆಹಲಿ ವಿಧಾನಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಷೆ ಇಂದು ಸಂಜೆ ತೆರೆ

ವಿಶ್ವ ಆರೋಗ್ಯ ಸಂಸ್ಥೆ ಕರೆ

ರಕ್ಷಣಾ ವಲಯದಲ್ಲಿ ಕೃತಕ ಬುದ್ಲಿಮತ್ತೆ ಬಳಕೆಗೆ ನೀಲನಕ್ಷೆಯೊಂದನ್ನು ಅಂತಿಮಗೊಳಿಸಲಾಗಿದೆ ಎಂದು ಅವರು ಹೇಳಿದರು

ಎಸ್ ಯಡಿಯೂರಪ್ಪ ಇಂದು ತಮ್ಮ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿದ್ದಾರೆ

ಎಸ್ ಯಡಿಯೂರಪ್ಪ ರವಾನಿಸಿದ್ದಾರೆ ಆ ಪಟ್ಟಿಯಂತೆ ಎಸ್

ಸೋಮಶೇಖರ್ ಜಾರಕಿಹೊಳಿ ರಮೇಶ್ ಲಕ್ಷಣ್ ರಾವ್ ಆನಂದ್ ಸಿಂಗ್ ಡಾ

ಸುಧಾಕರ್ ಬಿ

ಬಸವರಾಜ್ ಅರಬ್ಬೆಲ್ ಹೆಬ್ಬಾರ್ ಶಿವರಾಮ್ ಬಸವನಗೌಡ ಚನ್ನಬಸವನಗೌಡ ಪಾಟೀಲ್ ಕೆ ಗೋಪಾಲಯ್ಯ ನಾರಾಯಣಗೌಡ ಮತ್ತು ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ಅವರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸುವರು ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಂಪುಟಕ್ಕೆ ಹತ್ತು ಸಚಿವರನ್ನು ಸೇರ್ಪಡೆ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿಂದು ರಾಷ್ಟ ಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಗೆ ಉತ್ತರ ನೀಡುವ ಸಾಧ್ಯತೆ ಇದೆ ಮತ್ತು ನಿರ್ಣಯವನ್ನು ಕೆಲವು ತಿದ್ದುಪಡಿಗಳೊಂದಿಗೆ ಮತಕ್ಕೆ ಹಾಕಲಾಗುವುದು ಲೋಕಸಭೆಯಲ್ಲಿ ನಿನ್ನೆ ಸಂಸತ್ತಿನ ಎರಡೂ ಸದನಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ಮಾದಿದ ಜಂಟಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ಪುನರಾರಂಭವಾಯಿತು ಹಲವು ಪಕ್ಷಗಳ ಸದಸ್ಯರು ಭಾಷಣದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳಿ ಅಸ್ಸಾಂನ ಕೊಕ್ರಜಾರ್ಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಅವರನ್ನು ಸ್ವಾಗತಿಸಲು ಭರದ ಸಿದ್ದತೆಗಳು ನಡೆದಿವೆ ಪ್ರಧಾನಿ ಅವರು ಬೋಡೋ ಒಪ್ಪಂದಕ್ಕೆ ಸಹಿ ಹಾಕಿರುವ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಅಸ್ಸಾಂ ಸರ್ಕಾರ ರಾಜ್ಯದ ವೈವಿಧ್ಯತೆಯನ್ನು ಸಾರುವ ಸಾಂಸ್ಟ್ರತಿಕ ಪ್ರದರ್ಶನವನ್ನೂ ಸಹ ಕಾರ್ಯಕ್ರಮದಲ್ಲಿ ಆಯೋಜಿಸಿದೆ ಈಶಾನ್ಯ ಭಾಗದ ಅಭಿವೃದ್ದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಪ್ರಮುಖ ಆದ್ಯತೆ ಆಗಿದೆ ಮತ್ತು ಪ್ರದೇಶದಲ್ಲಿ ಶಾಂತಿ ಸ್ವಾಪನೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಅಸ್ಸಾಂನ ಕೊಕ್ರಜಾರ್ನಲ್ಲಿ ನಡೆಯಲಿರುವ ಬೋಡೋ ಒಪ್ಪಂದಕ್ಕೆ ಸಹಿ ಹಾಕಿದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಐದು ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಟೆಗಳಿಗೆ ರಾಷ್ಟೀಯ ಮಹತ್ವದ ಸಂಸ್ದೆ ಸ್ಥಾನಮಾನ ನೀಡುವುದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ನವದೆಹಲಿಯಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ದೇಕರ್ ಸೂರತ್ ಭೋಪಾಲ್ ಭಾಗಲ್ಪೂರ್ ಅಗರ್ತಲಾ ಹಾಗೂ ರಾಯಚೂರಿನಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಐದು ಐಐಟಿಗಳು ಈಗ ತಂತ್ರಜ್ಞಾನದ ಪದವಿ ಅಥವಾ ತಂತ್ರಜ್ಞಾನ ಸ್ನಾತಕೋತ್ತರ ಪದವಿ ಅಥವಾ ಪಿಎಚ್ಡಿ ಪದವಿಯ ನಾಮಕರಣ ಪದ್ದತಿ ಉಪಯೋಗಿಸಬಹುದಾಗಿದೆ ಎಂದರು

ಈ ಕಾರ್ಡ್ ರೈತರಿಗೆ ಮಣ್ಣಿನ ಆರೋಗ್ಯದ ಗುಣಮಣ್ವವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಮಣ್ಣಿನ ಪೋಷಕಾಂಶಗಳನ್ನು ಸೂಕ್ತವಾಗಿ ಅನ್ವಯಿಸುವ ಮೂಲಕ ಅದರ ಉತ್ಪಾದಕತೆಯನ್ನು ಸುಧಾರಿಸಲು ಅನುವು ಮಾಡಿಕೊಟ್ಟಿದೆ ಎಂದು ಸಚಿವಾಲಯ ತಿಳಿಸಿದೆ

ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಮತದಾರರ ಮನವೊಲಿಕೆಗೆ ಕಸರತ್ತು ನಡೆಸುತ್ತಿದ್ದಾರೆ ನಿನ್ನೆ ಕೇಂದ್ರ ಗ್ಬಹ ಸಚಿವ ಮತ್ತು ಬಿಜೆಪಿ ಹಿರಿಯ ಮುಖಂಡ ಅಮಿತ್ ಶಾ ಕೊಂಡ್ಲಿ ತ್ರಿಲೋಕಪುರಿ ಕೃಷ್ಣಾನಗರ್ ಮತ್ತು ಗಾಂಧಿನಗರಗಳಲ್ಲಿ ಸರಣಿ ಸಭೆಗಳನ್ನು ಉದ್ದೇಶಿಸಿ ಮಾತನಾದಿದರು ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಜಂಗ್ಪುರಾದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾದಿದರು ಮತ್ತು ಆದರ್ಶ್ ನಗರ್ ಹಾಗೂ ತ್ರಿನಗರ್ಗಳಲ್ಲಿ ಎರಡು ರೋಡ್ ಶೋಗಳನ್ನು ನಡೆಸಿದರು ಎಎಪಿ ಸಂಚಾಲಕ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಕ್ಷೇತ್ರ ನವದೆಹಲಿಯಲ್ಲಿ ರೋಡ್ ಶೋ ನಡೆಸಿದರು ಪಕ್ಷದ ಸಂಸದ ಭಗವಂತ್ ಮಾನ್ ಅವರು ಛತ್ತರ್ಪೂರ್ ಮೆಹರೌಲಿ ಮತ್ತು ಕಾಲ್ಕಾಜಿಗಳಲ್ಲಿ ರೋಡ್ ಶೋಗಳನ್ನು ನಡೆಸಿದರು ಕಾಂಗ್ರೆಸ್ ಹಿರಿಯ ಮುಖಂಡ ರಾಹುಲ್ ಗಾಂಧಿ ಕೊಂಡ್ಲಿಯಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾದಿದರು

ಚುನಾವಣಾ ಆಯೋಗ ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಲ್ಲಿ ಬಿಜೆಪಿಯ ವಕ್ತಾರ ಸಂಬಿತ್ ಪಾತ್ರ ಅವರಿಗೆ ನೋಟಿಸ್ ಜಾರಿಗೊಳಿಸಿದೆ ಅವರು ಟೆಲಿವಿಷನ್ ಕಾರ್ಯಕ್ರಮದಲ್ಲಿ ಎಎಪಿ ವಿರುದ್ದ ಆರೋಪ ಮಾಡಿದ್ದರು ಆ ಕುರಿತು ಎಎಪಿ ದೂರು ನೀಡಿತ್ತು ಇದೀಗ ನೋಟಿಸ್ ನೀಡಿರುವ ಆಯೋಗ ಇಂದು ಸಂಜೆಯೊಳಗೆ ಉತ್ತರ ನೀಡುವಂತೆ ಸೂಚನೆ ನೀಡಿದೆ ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮೂರನೇ ಅಪರಾಧಿ ಅಕ್ಷಯ್ ಠಾಕೂರ್ ಸಲ್ಲಿಸಿದ್ದ ಕ್ಷಮಾದಾನ ಮನವಿಯನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಿರಸ್ಕರಿಸಿದ್ದಾರೆ ಇದರೊಂದಿಗೆ ಈ ಪ್ರಕರಣದ ಸಂಬಂಧ ರಾಷ್ಟಪತಿಗಳ ಮುಂದೆ ಯಾವುದೇ ಅರ್ಜಿ ಬಾಕಿ ಇಲ್ಲ ಕೆಲ ದಿನಗಳ ಹಿಂದೆ ಅಕ್ಷಯ್ ಕ್ಷಮಾದಾನ ಕೋರಿ ರಾಷ್ಟಪತಿಗಳ ಮುಂದೆ ಅರ್ಜಿ ಸಲ್ಲಿಸಿದ್ದರು ಅದನ್ನು ಅವರು ತಿರಸ್ಕರಿಸಿದ್ದಾರೆ ಎಂದು ಗ್ಬಹ ಸಚಿವಾಲಯದ ಅಧಿಕಾರಿಗಳು ಹೇಳಿದ್ದಾರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಮೊದಲೇ ಅಪರಾಧಿಗಳಾದ ವಿನಯ್ ಶರ್ಮ ಮತ್ತು ಮುಕೇಶ್ ಸಿಂಗ್ ಅವರುಗಳ ಕ್ವಮಾ ಅರ್ಜಿಯನ್ನು ತಿರಸ್ಕರಿಸಿದ್ದರು ಕೃಷಿ ವಲಯದಲ್ಲಿ ವ್ಯವಸ್ಥಿತ ತಂತ್ರಜ್ಞಾನ ಮತ್ತು ನೀತಿ ಸುಧಾರಣೆಗಳು ಪ್ರಮುಖವಾಗಿ ಕೈಗೊಳ್ಳಬೇಕಿದೆ ಎಂದು ನೀತಿ ಆಯೋಗದ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಹೇಳಿದ್ದಾರೆ

ಮಾದರಿ ಕೃಷಿ ಭೂ ಗುತ್ತಿಗೆ ಕಾಯ್ದೆ ಮತ್ತು ಗುತ್ತಿಗೆ ಕೃಷಿ ಪದ್ಧತಿಗಳನ್ನು ಇನ್ನಷ್ಟು ಬೆಂಬಲಿಸಬೇಕಿದೆ ಒಟ್ಟಾರ್ ಕೃಷಿ ವಲಯದಲ್ಲಿ ಸಮಗ್ರ ಪ್ರಗತಿಗೆ ಉತ್ತೇಜನ ನೀಡಬೇಕಿದೆ ಎಂದರು

ಪ್ರಮುಖವಾಗಿ ಗಂಭೀರ ಅಪಾರ ಎದುರಿಸುತ್ತಿರುವ ರಾಷ್ಟ್ರಗಳು ಹೂಡಿಕೆ ಮೂಲಕ ಹಣ ಸಂಗ್ರಹಿಸಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥರಾದ ತೆಡ್ರೋಸ್ ಅಧಾನೊ ಜಿನಿವಾದಲ್ಲಿ ನಿನ್ನೆ ತಿಳಿಸಿದ್ದಾರೆ